ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಧಾರ್ ಯೋಜನೆ ಸಾಂವಿಧಾನಿಕ ಮಾನ್ಗತೆ ಹೊಂದಿದೆ ಎಂದು ಸುಪ್ರೀಂಕೋರ್ಟ್ ಘೋಷಣೆ

ಕೇಂದ್ರ ಸರ್ಕಾರದ ಮಹತ್ನಾಕಾಂಕ್ಲಿ ಆಧಾರ್ ಯೋಜನೆ ಸಾಂವಿಧಾನಿಕ ಮಾನ್ನತೆ ಹೊಂದಿದೆ ಎಂದು ದೇಶದ ಸವೋಚ್ಚನ್ನಾಯಾಲಯ ಫೋಷಿಸಿದೆ

ಮುಖ್ಯ ನ್ಡಾಯಮೂರ್ತಿ ದೀಪಕ್ಮಿಶ್ರಾ ನೇತೃತ್ವದ ಈ ಪೀಠ ಸರ್ಕಾರದ ಸವಲತ್ತುಗಳನ್ನು ಸಮಾಜದ ದುರ್ಬಲ ವರ್ಗಗಳಗೆ ತಲುಪಿಸುವ ಉದ್ದೇಶದಿಂದಲೇ ಆಧಾರ್ ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಜನರ ಫನತೆಯನ್ನು ಕೇವಲ ವ್ಲೆಯಕ್ತಿಕ ದೃಷ್ಟಿಯಿಂದ ಮಾತ್ರವಲ್ಲ ಸಮುದಾಯದ ಆಯಾಮದಿಂದಲೂ ಗಣನೆಗೆ ತೆಗೆದುಕೊಳ್ಳುವಲ್ಲಿ ಆಧಾರ್ ಯೋಜನೆ ರೂಪಿತವಾಗಿದೆ ಎಂದು ತಿಳಿಸಿತು ಆಧಾರ್ ಯೋಜನೆ ಅತ್ಲುನ್ನತ ಜನಹಿತಾಸಕ್ತಿಯನ್ನು ಹೊಂದಿರುವ ವಿಶಿಷ್ಟ ಕಾರ್ಯಕ್ರಮವಾಗಿದೆ ಎಂದೂ ಸಹ ನ್ಯಾಯಪೀಠ ಹೇಳಿತು ಆಧಾರ್ ವ್ಯವಸ್ಥೆಯಲ್ಲಿ ವೈಯಕ್ತಿಕ ದತ್ತಾಂತ ಸಂರಕ್ಷಣೆಗೆ ಸಶಕ್ತ ಕ್ರಮಗಳನ್ನು ಶೀಘ್ರದಲ್ಲೇ ರೂಪಿಸಬೇಕು ಎಂದು ಸೂಚಿಸಿತು ವೈಯಕ್ತಿಕ ಗುರುತುಗಳನ್ನು ಪ್ರಮಾಣಿಕರಿಸಿಯೇ ಆಧಾರ್ ಗುರುತಿನ ಚೀಟಗಳನ್ನು ನೀಡುವುದರಿಂದ ವಿಶಿಷ್ಠ ಗುರುತು ಪುರಾವೆಗಳು ದುರುಪಯೋಗವಾಗುವ ಸಾಧ್ಯತೆ ಇಲ್ಲ ಎಂದು ನ್ವಾಯಾಲಯ ತಿಳಿಸಿತು ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಆಧಾರ್ ವಿವರಗಳನ್ನು ನೀಡುವ ಅಗತ್ಜವಿಲ್ಲ ಸಿಬಿಎಸ್ಸಿ ನೀಟ್ ಹಾಗೂ ಯುಜಿಸಿಗಳು ಆಧಾರ್ಅನ್ನು ಕಡ್ಡಾಯಗೊಳಿಸಲು ಸಾಧ್ಯವಿಲ್ಲ ಎಂದು ಸಹ ನ್ಯಾಯಾಲಯ ಸ್ಪಪ್ಪಪಡಿಸಿದೆ ಆಧಾರ್ ಯೋಜನೆಯ ಸಾಂವಿಧಾನಿಕ ಮಾನ್ಜತೆಯನ್ನು ಪ್ರಶ್ನಿಸಿದ್ದ ಹಲವು ಅರ್ಜಿಗಳ ವಿಚಾರಣೆಯ ನಂತರ ಸುಪ್ರೀಂಕೋರ್ಟ್ ಇಂದು ಈ ಮಹತ್ವಪೂರ್ಣ ತೀರ್ಪನ್ನು ಪ್ರಕಟಿಸಿದೆ

ಈ ವರ್ಗದ ನೌಕರರಿಗೆ ಉದ್ಲೋಗದಲ್ಲಿ ಮೀಸಲಾತಿ ನೀಡುವಾಗ ಅವರ ಒಟ್ಲು ಜನಸಂಖ್ಲೆಯನ್ನು ಪರಿಗಣಿಸಬೇಕು ಎನ್ನುವ ಕೇಂದ್ರ ಸರ್ಕಾರದ ಮನವಿಯನ್ನು ನ್ಯಾಯಾಲಯ ತಳ್ಳಹಾಕಿತು ಮುಖ್ಯನ್ಲಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪಂಚ ನ್ಲಾಯಮೂರ್ತಿಗಳ ಸಾಂವಿಧಾನಿಕಪೀಠ ಈ ಮಹತ್ವಪೂರ್ಣ ತೀರ್ಪನ್ನು ಪ್ರಕಟಿಸಿದೆ ಎಸ್ಸಿ ಎಸ್ಸಿ ನೌಕರರಿಗೆ ಉದ್ಲೋಗಗಳಲ್ಲಿ ಬಡ್ತಿ ನೀಡುವಾಗ ಅವರ ಹಿಂದುಳಿದಿರುವಿಕೆ ಕುರಿತ ಪ್ರಮಾಣಿಕೃತ ದತ್ತಾಂಶಗಳನ್ನು ರಾಜ್ಜಗಳು ಸಂಗ್ರಹಿಸಬೇಕಾದ ಅಗತ್ತವಿಲ್ಲ ಎಂದು ನ್ಹಾಯಪೀಠ ಅಭಿಪ್ರಾಯಪಟ್ಟತು

ಮತ್ತು ವಿಸ್ತತ ನ್ಯಾಯಪೀಠ ಈ ಬಗ್ಗೆ ಮತ್ತೊಮ್ನೆ ಪರಿಶೀಲಿಸಬೇಕೆಂದು ಮನವಿ ಮಾಡಿತ್ತು ಸರ್ಕಾರದ ಅಭಿಯೋಜಕರಾದ ಕೆ

ವೇಣುಗೋಪಾಲ್ ಕೇಂದ್ರ ಸರ್ಕಾರದ ಪರವಾಗಿ ನ್ಲಾಯಾಲಯದಲ್ಲಿ ಹಾಜರಿದ್ದರು ಹಾಗೂ ಎಸ್ಸಿ ಎಸ್ಸಿ ನೌಕರರಿಗೆ ಮೀಸಲಾತಿ ನೀಡಿಕೆಯ ಪರವಾಗಿ ಬಲವಾದ ವಾದವನ್ನು ಮಂಡಿಸಿದರು ಪರಿಶಿಷ್ಷ ಜಾತಿ ಮತ್ತು ಪರಿಶಿಷ್ಷ ವರ್ಗ ಸಮುದಾಯಗಳು ಶತ ಶತಮಾನಗಳಿಂದ ಜಾತಿ ಆಧರಿತ ತಾರತಮ್ಯಕ್ಷೆ ಒಳಗಾಗಿವೆ ಸಮಾಜದ ಕೀಳು ದೃಷ್ಠಿಯನ್ನು ಅನುಭವಿಸಿವೆ ಈ ವರ್ಗದ ಅನೇಕರು ಗಮನಾರ್ಹ ಸಾಧನೆ ಮಾಡಿದ್ದರೂ ಸಹ ಇಂದಿಗೂ ಪರಿಸ್ಥಿತಿ ಹೆಚ್ಚು ಬದಲಾಗಿಲ್ಲ ಎಂದ ಅಟಾರ್ನಿ ಜನರಲ್ ವೇಣುಗೋಪಾಲ್ ವಾದಿಸಿದರು

ಯುದ್ದ ಭೂಮಿಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸಲು ನೆರವಾಗಲಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿಕೆಯಲ್ಲಿ ವಿವರಿಸಿದೆ ಈ ಎಂಜಿನ್ಗಳನ್ನು ಶಸ್ತಾರ್ಡ ಕಾರ್ಖಾನೆಗಳ ಮಂಡಳಿಯಿಂದ ಸಿದ್ಧಪಡಿಸಲಾಗುವುದು ಎಂದೂ ಸಹ ಹೇಳಿಕೆಯಲ್ಲಿ ಮಾಹಿತಿ ನೀಡಲಾಗಿದೆ

ಪ್ರಧಾನ ಸಮಾರಂಭ ದೆಹಲಿಯ ರಾಜ್ಪಥ್ನಲ್ಲಿರುವ ಇಂಡಿಯಾ ಗೇಟ್ನ ಹುಲ್ಲು ಹಾಸಿನ ಮೇಲೆ ಆಯೋಜತವಾಗಿದ್ದು

ರಾಷ್ಟಪಿತ ಮಹಾತ್ಸಗಾಂಧಿ ಅವರ ಜನ್ನ ದಿನದಂದು ಈ ಯೋಜನೆಯನ್ನು ಆರಂಭಿಸಲಾಗುವುದು ಎಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಯಿತು ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅಧ್ಯಕ್ಷತೆಯಲ್ಲಿ ಗುವಾಹತಿಯಲ್ಲಿ ಸಂಪುಟ ಸಭೆ ನಡೆಯಿತು

ಪ್ರತ್ಯಕ್ಷದರ್ಶಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು ಎನ್ನುವುದಕ್ಕೆ ಈ ಶಾಸಕರು ಸೂಕ್ತ ಕಾರಣವನ್ನು ನೀಡಿಲ್ಲ ಮನವಿ ಅರ್ಜಿಯಲ್ಲಿ ಹೆಸರಿಸಿರುವ ಸಾಕ್ಷ್ಮಾಧಾರಗಳೆಲ್ಲಾ ಸ್ವಯಂವಿವರಣೆಯನ್ನು ಮಾತ್ರ ಹೊಂದಿದ್ದು ದಾಖಲೆಯಲ್ಲಿರುವ ಸಾಕ್ಷ್ಮಾಧಾರಗಳೊಂದಿಗೆ ಹೊಂದಿಕೆಯಾಗುತ್ತಿಲ್ಲ ಎಂದು ಆಯೋಗ ಸ್ಪಪ್ಪಪಡಿಸಿದೆ

ನಂತರ ಮಾರ್ಚ್ ತಿಂಗಳಲ್ಲಿ ದೆಹಲಿ ಹೈಕೋರ್ಟ್ ಈ ಕ್ರಮವನ್ನು ರದ್ದುಗೊಳಿಸಿ ವಿಷಯದ ಬಗ್ಗೆ ಮತ್ತೆ ಹೊಸದಾಗಿ ವಿಚಾರಣೆ ನಡೆಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶಿಸಿತ್ತು

ಕಳೆದ ಕೆಲ ದಿನಗಳಿಂದ ರಾಜ್ಯಾದ್ಧಂತ ಸತತ ಹಿಮ ಮತ್ತು ಮಳೆ ಬೀಳುತ್ತಿದ್ದು ಕಣಿವೆ ಜಿಲ್ಲೆಯಲ್ಲಿ ಹೆಚ್ಚನ ಸಂಕಷ್ಷ ಎದುರಾಗಿದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ರಾಜ್ಯ ವಿಕೋಪ ನಿರ್ವಹಣಾ ಪ್ರಾಧಿಕಾರದ ವಿಶೇಷ ಕಾರ್ಯದರ್ಶಿ ಡಿ

ರೂರ್ಕಿ ಐಐಟಿಯ ವಿದ್ವಾರ್ಥಿಗಳ ಗುಂಪು ಇವರಲ್ಲಿ ಸೇರಿದೆ ಎಂದು ತಿಳಿಸಿದರು

ನಿನ್ನೆ ರಾಷ್ಟಪತಿಗಳು ಅತ್ಯುತ್ತಮ ಆಟಗಾರರು ಮತ್ತು ತರಬೇತುದಾರರಿಗೆ ಈ ಪ್ರತಿಷ್ಟಿತ ಪ್ರಶಸ್ತಿಗಳನ್ನು ವಿತರಿಸಿದರು ಹಲವು ವರ್ಷಗಳ ಕಠಿಣ ಪರಿಶ್ರಮ ಬದ್ದತೆ ಹಾಗೂ ತಮ್ಮ ತಮ್ಮ ಕ್ರೀಡೆಗಳಲ್ಲಿ ತೋರಿದ ಅತ್ಯುತ್ತಮ ಪ್ರದರ್ತನಕ್ಕಾಗಿ ಈ ಆಟಗಾರರನ್ನು ಪ್ರಶಸ್ತಿಗಳಿಂದ ಗೌರವಿಸಲಾಗಿದೆ ಇವರ ಬಗ್ಗೆ ಭಾರತ ದೇಶ ಹೆಮ್ನೆ ಪಡುತ್ತದೆ ಎಂದು ಪ್ರಧಾನಮಂತ್ರಿ ಮೋದಿ ತಮ್ನ ಟ್ಟಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತ ತ್ರಿಕೆಟ್ ತಂಡದ ನಾಯಕ ವಿರಾಟ್ಕೊಹ್ಲಿ ಮತ್ತು ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಅವರು ದೇಶದ ್ರೀಡಾ ಕ್ಷೇತ್ರದ ಅತ್ಯುನ್ನತ ಗೌರವವಾದ ಪ್ರತಿಷ್ಠಿತ ರಾಜೀವ್ಗಾಂಧಿ ಬೇಲ್ರತ್ನ ಪ್ರಶಸ್ತಿಯನ್ನು ನಿನ್ನೆ ರಾಷ್ಟಪತಿ ಭವನದಲ್ಲಿ ನಡೆದ ಭವ್ದ ಸಮಾರಂಭದಲ್ಲಿ ಸ್ವೀಕರಿಸಿದರು ಹೆಸರಾಂತ ವೀಕ್ಷಕವಿವರಣೆಗಾರ ಮತ್ತು ನಿವೃತ್ತ ರೇಡಿಯೋ ವಾರ್ತಾವಾಚಕರಾಗಿದ್ದ ಜಸ್ದೇವ್ಸಿಂಗ್ ಅವರ ನಿಧನಕ್ಕೆ ರಾಪ್ಟಸತಿ ರಾಮನಾಥ್ ಕೋವಿಂದ್ ತೀವ್ರ ಶೋಕ ವ್ಯಕ್ಷಪಡಿಸಿದ್ದಾರೆ ಜಸ್ದೇವ್ ಸಿಂಗ್ ಅವರ ಧ್ವನಿ ರಾಪ್ಟಕ್ಕೆ ಒಂದು ಅಮೂಲ್ಯ ಆಸ್ತಿಯಾಗಿತ್ತು ಅವರ ವೀಕ್ಷಕವಿವರಣೆ ಹಲವಾರು ಕ್ರೀಡಾಕೂಟಗಳು ಮತ್ತು ಸಭೆ ಸಮಾರಂಭಗಳಿಗೆ ಜೀವ ತುಂಬುತ್ತಿತ್ತು ಕೋಟ್ಕಂತರ ಶೋತೃಗಳ ಮನಸ್ಸಿನಲ್ಲಿ ಅವರ ಧ್ವನಿ ಚಿರಕಾಲ ಅನುರಣಿಸುತ್ತದೆ ಎಂದು ರಾಷ್ಟಪತಿಗಳು ತಮ್ಮ ಟ್ಟಟರ್ ಸಂದೇಶದಲ್ಲಿ ಬಣ್ಣಿಸಿದ್ದಾರೆ ಈಗಾಗಲೇ ವರದಿಯಾಗಿರುವಂತೆ ಜಸ್ದೇವ್ಸಿಂಗ್ ದೆಹಲಿಯಲ್ಲಿ ನಿನ್ನೆ ವಿಧಿವಶರಾದರು

ಅಲ್ಜೈಮರ್ ತೊಂದರೆಯಿಂದ ಅವರು ಬಳಲುತ್ತಿದ್ದರು